ಇದರಿಂದ ಭಾರತದ ಇಂಧನ ವಲಯದಲ್ಲಿ ಪ್ರಗತಿ ಉದ್ಲಮಶೀಲತೆ ಮತ್ತು ಉದ್ಲೋಗಾವಕಾಶಗಳಗೆ ವಿಘುಲ ಅವಕಾಶಗಳು ಸೃಷ್ಷಿಯಾಗಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ

ಈ ಜಾಗತಿಕ ಸಂಕಷ್ಷ ಪರಿಸ್ಹಿತಿಯಲ್ಲಿ ಯುವ ಸಮುದಾಯವನ್ನು ಪದವೀಧರರನ್ನಾಗಿ ರೂಪಿಸುತ್ತಿರುವುದು ಬಹು ದೊಡ್ಡ ಸವಾಲು ಆದರೆ ಯುವಕರ ಸಾಮರ್ಥ್ಯ ಮತ್ತು ಶಕ್ತಿ ಜಾಗತಿಕ ಸವಾಲಿಗಿಂತ ದೊಡ್ಡದಾಗಿರಬೇಕು ಯುವ ಸಮುದಾಯ ಜವಾಬ್ದಾರಿಯನ್ನು ಅವಕಾಶವಾಗಿ ಪರಿವರ್ತಿಸಲು ಮುಂದಾಗಬೇಕು ಎಂದು ಅವರು ಮನವಿ ಮಾಡಿದರು ಇಡೀ ವಿಶ್ವ ಭಾರತದ ಬಗ್ಗೆ ಅಪಾರ ನಿರೀಕ್ಷೆ ಮತ್ತು ಆಶಾವಾದಗಳನ್ನು ಇರಿಸಿಕೊಂಡಿದೆ ಇವೆಲ್ಲವೂ ಯುವ ಸಮುದಾಯದ ಸಾಧನೆಗೆ ಸೇರಿದ್ದಾಗಿದೆ ಈ ನಿಟ್ಟನಲ್ಲಿ ಯುವಜನತೆ ವೇಗವಾಗಿ ಸಾಧನೆಯತ್ತ ದಾಪುಗಾಲು ಇಡಬೇಕು ಎಂದು ಪ್ರಧಾನಮಂತ್ರಿ ಕಿವಿಮಾತು ಹೇಳಿದರು

ಪಿಡಿಪಿಯು ಎಂದೇ ಜನಪ್ರಿಯವಾಗಿರುವ ಪಂಡಿತ್ ದೀನ್ ದಯಾಳ್ ಪೆಟ್ರೋಲಿಯಂ ಯುನಿವರ್ಸಿಟಿ ನ್ನಾಕ್ ಮಾನ್ನತೆ ಗಳಿಸಿದ್ದು ಎ ದರ್ಜೆಯ ಸ್ಥಾನಮಾನ ಹೊಂದಿದೆ

ಗುಜರಾತ್ ಮುಖ್ಲಮಂತ್ರಿ ವಿಜಯ್ ಬಾಯ್ ರೂಪಾನಿ ಫಟಿಕೋತ್ಸವದ ಅತಿಥಿಯಾಗಿದ್ದರು ಪಿಡಿಪಿಯು ಆಡಳಿತ ಮಂಡಳಿಯ ಅಧ್ಯಕ್ಷ ಮುಕೇಶ್ ಅಂಬಾನಿ ಅಧ್ಯಕ್ಷತೆ ವಹಿಸಿದ್ದರು

ಸೌದಿ ಅರೇಬಿಯಾ ಈ ಬಾರಿಯ ಶ್ವಂಗದ ಅಧ್ವಕ್ಷತೆ ವಹಿಸಲಿದೆ ಎರಡು ದಿನಗಳ ಈ ಸಮಾವೇಶ ವರ್ಚುಯಲ್ ರೂಪದಲ್ಲಿ ಜರುಗಲಿದೆ

ಸೋಂಕು ನಿಯಂತಣಕ್ಕೆ ನಡೆಸಿರುವ ಸಿದ್ದತೆ ಉದ್ಯೋಗಗಳನ್ನು ಉಳಿಸಲು ಮತ್ತು ಮರುಸ್ವಾಪಿಸಲು ಇರುವ ಮಾರ್ಗೋಪಾಯಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದೆ

ದೆಹಲಿಯ ಡಾ ಬಿ ಡಿ

ಕಟ್ಟಡಗಳ ಅವಶೇಷ ಬೂದಿಯಿಂದ ತಯಾರಿಸಿದ ಇಟ್ಟಗೆಗಳನ್ನು ಬಳಸಿ ಬಹುಮಹಡಿ ವಸತಿ ಸಂಕೀರ್ಣ ನಿರ್ಮಿಸಲಾಗಿದೆ

ಕರ್ನಾಟಕ ತಮಿಳುನಾಡು ಉತ್ಸರಾಖಂಡ ಮಹಾರಾಷ್ಸ ಮಧ್ಯಪ್ರದೇಶ ಗುಜರಾತ್ ಉತ್ಸರಪ್ರದೇಶ ಜಮ್ಮ ಕಾಶ್ಮೀರ ಅಸ್ಲಾಂ ಮತ್ತು ಮಣಿಪುರದಲ್ಲಿ ಈ ಯೋಜನೆಗಳು ಕಾರ್ಯಾರಂಭ ಮಾಡಲಿವೆ

ದೇಶ ರಕ್ಷಣೆಗಾಗಿ ತ್ನಾಗ ಬಲಿದಾನ ಮಾಡಿದ ಕೆಡೆಟ್ಗಳಿಗೆ ದೆಹಲಿಯ ರಾಷ್ಪೀಯ ಯುಧ್ಗ ಸ್ನಾರಕದಲ್ಲಿ ಗೌರವ ನಮನ ಸಲ್ಲಿಸಲಾಯಿತು ರಕ್ಷಣಾ ಇಲಾಖೆ ಕಾರ್ಯದರ್ಶಿ ಡಾ ಅಜಯ್ ಕುಮಾರ್ ಮತ್ತು ಎನ್ಸಿಸಿ ಮಹಾನಿರ್ದೇಶಕ ಲೆಫ್ಲಿನೆಂಟ್ ಜನರಲ್ ರಾಜೀವ್ ಚೋಪ್ರಾ ಹುತಾತ್ನ ಕೆಡೆಟ್ಗಳಿಗೆ ಮಪ್ನನಮನ ಸಲ್ಲಿಸಿದರು ನಂತರ ಮಾತನಾಡಿದ ಅಜಯ್ಕುಮಾರ್ ಕೋವಿಡ್ ಸಂಕಷ್ನ ಸನ್ನಿವೇಶದಲ್ಲಿ ಎನ್ಸಿಸಿ ಕೆಡೆಟ್ಗಳು ಕೊರೋನಾ ವಾರಿಯರ್ಗಳಾಗಿ ದೇಶಾದ್ಯಂತ ನಿಸ್ವಾರ್ಥ ಸೇವೆ ಸಲ್ಲಿಬಿದ್ದಾರೆ ಅಲ್ಲದೆ ಏಕಭಾರತ್ ತ್ರೇಷ್ನ ಭಾರತ್ ಆತ್ಮ ನಿರ್ಭರ್ ಭಾರತ್ ಮತ್ತು ಫಿಟ್ ಇಂಡಿಯಾ ಆಂದೋಲನಗಳಲ್ಲಿ ಎನ್ ಸಿಸಿ ಕೆಡೆಟ್ಗಳು ಮತ್ತು ಅಧಿಕಾರಿಗಳು ಸಂಪೂರ್ಣ ತೊಡಗಿಸಿಕೊಂಡಿದ್ದಾರೆ ಸ್ವಚ್ಲ ಭಾರತ ಅಭಿಯಾನದಲ್ಲಿ ಅವರ ಸೇವೆ ಅನನ್ನ ಎಂದು ಹೇಳಿದ್ದಾರೆ ಡಿಜೆಟಲ್ ಸಾಕ್ಷರತೆ ಅಂತಾರಾಷ್ಷೀಯ ಯೋಗ ದಿನ ಗಿಡ ನೆಡುವ ಆಂದೋಲನ ಮತ್ತು ಲಸಿಕಾ ಕಾರ್ಯಕ್ರಮಗಳಲ್ಲಿ ಎನ್ಸಿಸಿ ಕೆಡೆಚ್ಗಳು ನೀಡುತ್ತಿರುವ ಕೊಡುಗೆ ಸ್ವರಣೀಯ ಎಂದು ಅವರು ಶ್ಲಾಘಿಸಿದರು ಜೈಷ್ ಇ ಮೊಹಮ್ನದ್ ಸಂಘಟನೆ ಜಮ್ನು ಕಾಶ್ನೀರದಲ್ಲಿ ಭಯೋತ್ವಾದಕ ದಾಳಿ ನಡೆಸಲು ರೂಪಿಸಿದ್ದ ಸಂಚಿನ ಕುರಿತು ಭಾರತ ಪಾಕಿಸ್ತಾನಕ್ಕೆ ತೀವ್ರ ಆಕ್ವೇಪ ಹೊರಹಾಕಿದೆ ವಿದೇಶಾಂಗ ವ್ಲವಹಾರಗಳ ಸಚಿವಾಲಯ ದೆಹಲಿಯಲ್ಲಿರುವ ಪಾಕಿಸ್ತಾನ ರಾಯಭಾರಿ ಕಚೇರಿಯ ವಿದೇಶಾಂಗ ಮ್ಲವಹಾರಗಳ ಉಸ್ತುವಾರಿ ಅಧಿಕಾರಿಯನ್ನು ಕರೆಸಿ ತೀವ್ರ ವಿರೋಧ ವ್ಲಕ್ಷಪಡಿಸಿದೆ ಪಾಕಿಸ್ತಾನ ಭಯೋತ್ವಾದಕರು ಮತ್ತು ಉಗ್ರ ಸಂಘಟನೆಗಳಿಗೆ ತನ್ನ ನೆಲದಿಂದ ದುಷ್ಪತ್ವಗಳನ್ನು ನಡೆಸಲು ಅವಕಾಶ ನೀಡಬಾರದು ಇಂತಹ ಚಟುವಟಕೆಗಳಗೆ ಬೆಂಬಲ ನೀಡುವ ನೀತಿಯನ್ನು ಮೊದಲು ನಿಲ್ಲಿಸಬೇಕು ಭಯೋತ್ವಾದಕ ಮೂಲಸೌಕರ್ಯಗಳನ್ನು ನಾಶಪಡಿಸಬೇಕು ಎಂದು ವಿದೇಶಾಂಗ ಸಚಿವಾಲಯ ಒತ್ತಾಯಿಸಿದೆ ಜಗತ್ತಿನಾದ್ಯಂತ ಇಂದು ವಿಶ್ವ ಟೆಲಿವಿಷನ್ ದಿನವನ್ನು ಆಚರಿಸಲಾಗುತ್ತಿದೆ